ಮಧ್ನ ಪ್ರದೇಶದ ಇಂಧೋರ್ನಲ್ಲಿಂದು ಆಯೋಜಿಸಲಾಗಿದ್ದ ಶೆಹರಿ ವಿಕಾಸ್ ಮಹೋತ್ವವದಲ್ಲಿ ವಿವಿಧ ನಗರಾಭಿವ್ಟದ್ದಿ ಯೋಜನೆಗಳಿಗೆ ಚಾಲನೆ ನೀಡಿ ಅವರು ಸಾರ್ವಜನಿಕ ರ್ನಾಲಿ ಉದ್ದೇಶಿಸಿ ಮಾತನಾಡಿದರು ಗ್ರಾಮವೇ ದೇಶದ ಆತ್ಮವಾದಾಗ ನಗರ ಶಕ್ತಿ ಕೇಂದ್ರವಾಗುತ್ತದೆ ಇಂಧೋರ್ ನಗರದ ಯಶೋಗಾಥೆಯ ಸಂಪೂರ್ಣ ಕೀರ್ತಿ ಸಾರ್ವಜನಿಕರಿಗೆ ಸೇರಬೇಕು ಸಹಕಾರದ ಸ್ಪೂರ್ತಿ ಮತ್ತು ಸಾರ್ವಜನಿಕ ಪಾಲ್ಗೊಳ್ಳುವಿಕೆಯ ಉದಾಪರಣೆ ಇಂಧೋರ್ ಜನತೆಯದಾಗಿದೆ

ಈ ಕಾರ್ಯಕ್ರಮದಲ್ಲಿ ಮಧ್ಯಪ್ರದೇಶ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಪಾಣ್ ರಾಜ್ಲಪಾಲರಾದ ಆನಂದಿ ಬೆನ್ ಪಟೇಲ್ ಮತ್ತು ಲೋಕಸಭಾ ಸ್ವೀಕರ್ ಸುಮಿತ್ರಾ ಮಹಾಜನ್ ಪಾಲ್ಗೊಂಡಿದ್ದರು ಇದಕ್ಕೂ ಮುನ್ನ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಗರ್ ಜಿಲ್ಲೆಯಲ್ಲಿ ಮೋಹನ್ಮರ ಅಣೆಕಟ್ಲೆಯನ್ನು ದೇಶಕ್ಕೆ ಸಮರ್ಪಿಸಿದರು ಅಲ್ಲದೆ ನಾನಾ ಕುಡಿಯುವ ನೀರು ಯೋಜನೆಗಳಿಗೆ ಕಂಕುಸ್ವಾಪನೆ ನೆರವೇರಿಸಿದರು ನಂತರ ಸಾರ್ವಜನಿಕ ರ್ಾಲಿ ಉದ್ದೇಶಿಸಿ ಮಾತನಾಡಿದ ಅವರು ಮಧ್ಯಪ್ರದೇಶ ರಾಜ್ಯದ ಶ್ರೀಸಾಮಾನ್ಲನ ಕಠಿಣ ಪರಿಶ್ರಮದಿಂದಾಗಿ ಬ್ಲಹತ್ ಅಣೆಕಟ್ಟೆ ಯೋಜನೆ ಇಂದು ಸಾಕಾರವಾಗಿದೆ

ನಂತರ ಪ್ರಧಾನ ಮಂತ್ರಿ ಅವರು ಜನಸಂಘ ಸಂಸ್ವಾಪಕ ಶ್ಲಾಮ್ ಪ್ರಸಾದ್ ಮುಖರ್ಜಿ ಅವರ ಪುಣ್ಣತಿಥಿ ಅಂಗವಾಗಿ ಸಂತಾಪ ಸೂಚಿಸಿದರು ದೇಶದ ಜನತೆಗೆ ಶಿಕ್ಷಣ ಆರೋಗ್ಲ ಹಣಕಾಸು ಮತ್ತು ಭದ್ರತೆ ಒದಗಿಸಬೇಕು ಎಂಬುದು ಶ್ಲಾಮ್ ಪ್ರಸಾದ್ ಮುಖರ್ಜಿ ಅವರ ದೂರದೃಷ್ಟಿಯಾಗಿತ್ತು ಎಂದು ಪ್ರಧಾನಿ ತಿಳಿಸಿದರು

ಪಾಕಿಸ್ತಾನ ವಿದೇಶಾಂಗ ಸಚಿವಾಲಯ ಭಾರತೀಯ ಯಾತ್ರಿಗಳಿಗೆ ಗುರುದ್ವಾರ ಪಂಜಾ ಸಾಹಿಬ್ಗೆ ಭೇಟ ನೀಡಲು ಪ್ರವಾಸ ಅನುಮತಿ ನೀಡಿರುವ ನಡುವೆಯೂ ರಾಯಭಾರ ಮತ್ತು ದೂತವಾಸ ಕಜೇರಿಗಳ ಅಧಿಕಾರಿಗಳ ಭೇಟಿಗೆ ಅನುಮತಿ ನೀಡದಿರುವ ಕ್ರಮಕ್ಕೆ ಭಾರತೀಯ ವಿದೇತಾಂಗ ಸಚಿವಾಲಯ ತೀವ್ರ ಪ್ರತಿರೋಧ ವ್ಯಕ್ತಪಡಿಸಿದೆ

ಇಸ್ಲಾಮಾಬಾದ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಪಾಕಿಸ್ತಾನ ಸರ್ಕಾರದ ಈ ಕ್ರಮಕ್ಷೆ ತೀವ್ರ ವಿರೋಧ ವ್ಯಕ್ತಪಡಿಸಿದೆ ಪಾಕಿಸ್ತಾನ ಸರ್ಕಾರ ಎರಡನೇ ಬಾರಿಗೆ ಈ ರೀತಿಯ ನಡವಳಿಕೆ ಅನುಸರಿಸಿದೆ ಎಂದು ಅದು ಅತ್ಯಪ್ತಿ ಹೊರಹಾಕಿದರು ಶಿರೋಮಣಿ ಗುರುದ್ವಾರ ಶ್ರಬಂಧ ಸಮಿತಿಯು ಸಹ ತೀವ್ರ ಆತಂಕ ಹೊರಹಾಕಿದೆ ಭಾರತೀಯ ರಾಯಭಾರ ಮತ್ತು ದೂತವಾಸ ಅಧಿಕಾರಿಗಳು ಭಾರತೀಯ ಯಾತ್ರಿಗಳಗೆ ತಮ್ಮ ಸೇವೆ ಮತ್ತು ಜವಾಬ್ದಾರಿಗಳನ್ನು ನಿರ್ವಹಿಸಲು ಪಾಕಿಸ್ತಾನ ಅಡ್ಡಿಪಡಿಸಿದೆ

ಕ್ಲೂಬಾ ಭೇಟಿಯಿಂದ ಭಾರತವು ಆ ರಾಷ್ಷದೊಂದಿಗೆ ಬಲಿಷ್ಠ ಮತ್ತು ಸೌಹಾರ್ದ ಸಂಬಂಧ ಸ್ಥಾಪಿಸಲು ಸಾಧ್ಯವಾಗಿದೆ ಎಂದರು

ಅದು ಅಣ್ಣಸ್ತಗಳನ್ನು ಸಂಪೂರ್ಣ ತ್ವಜಿಸಿದ ನಂತರವಷ್ಷೇ ದಿಗ್ಗಂಧನ ಹಿಂಪಡೆಯುವ ನಿರ್ಧಾರ ಕೈಗೊಳ್ಳಲಾಗುವುದು ಎಂದಿದ್ದರು ನಿನ್ನೆ ಅಮೆರಿಕ ಕಾಂಗ್ರೆಸ್ಗೆ ನೀಡಿರುವ ಹೇಳಿಕೆಯಲ್ಲಿ ಟ್ರಂಪ್ ಅವರು ಇನ್ನೊಂದು ವರ್ಷ ದಿಗ್ಗಂಧನ ವಿಸ್ತರಣೆಯನ್ನು ದೃಢಪಡಿಸಿದ್ದಾರೆ

ದೇಶ ವಿದೇಶಗಳಲ್ಲಿರುವ ಭಾರತೀಯರೊಂದಿಗೆ ತಮ್ಮ ವಿಚಾರಧಾರೆಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ

ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ಜಾಲಗಳಲ್ಲಿ ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ

ಆಕಾಶವಾಣಿಯು ಹಿಂದಿ ಪ್ರಸಾರದ ನಂತರ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲೂ ಮನ್ ಕೆ ಬಾತ್ ಬಿತ್ತರಿಸಲಿದೆ

ಉತ್ಪಾದನೆ ಹೆಚ್ಚಳಕ್ಕೆ ಇರಾನ್ ಮತ್ತು ಸೌದಿ ಅರೇಬಿಯಾ ಒಪ್ಪಿಗೆ ಸೂಚಿಸಿದ ನಂತರ ಒಪಿಕ್ ಈ ನಿರ್ಧಾರಕ್ಕೆ ಬಂದಿದೆ ಏರಿಕೆ ಕಾಣುತ್ತಿರುವ ತೈಲ ಬೆಲೆಯನ್ನು ತಗ್ಗಿಸುವ ಉಪಕ್ರಮವಾಗಿ ತೈಲ ಉತ್ಪಾದನೆ ಹೆಚ್ಚಸಬೇಕು ಎಂದು ಬಳಕೆದಾರ ರಾಷ್ಟಗಳಿಂದ ಹೆಚ್ಚದ ಒತ್ತಡದ ಹಿನ್ನೆಲೆಯಲ್ಲಿ ಒಪೆಕ್ ಈ ನಿರ್ಧಾರ ತೆಗೆದುಕೊಂಡಿದೆ ವಿಯೆನ್ನಾದಲ್ಲಿ ಈ ಕುರಿತು ಒಪೆಕ್ ಹೇಳಿಕೆ ಪ್ರಕಟಿಸಿದೆ

ಸಮಾಜದಲ್ಲಿ ವಿಧವೆಯರ ಬಗ್ಗೆ ಇರುವ ಕಳಂಕಗಳನ್ನು ಜನರು ತೊಡೆದುಹಾಕಬೇಕು ಎಂದು ಉಪರಾಷ್ಟಪತಿ ಎಂ

ವಿಶ್ವ ವಿಧವೆಯರ ದಿನದ ಅಂಗವಾಗಿ ದೆಹಲಿಯಲ್ಲಿಂದು ಆಯೋಜಿಸಲಾಗಿದ್ದ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ವಿಧವೆಯರ ಬಗ್ಗೆ ಜನರಲ್ಲಿರುವ ನಿಕೃಷ್ಣ ಭಾವನೆ ತೊಲಗಬೇಕು